ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಉತ್ತರಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು ಗಣಿನಾದು ಬಳ್ಳಾರಿ ಜಿಲ್ಲೆಯ ವಿಜಯನಗರ ವಿಧಾನ ಸಭಾ ಕ್ಷೇತ್ರದ ಹಲವೆಡೆ ಇಂದು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ರೋಡ್ ಷೋ ನಡೆಸಿ ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸಿದರು ಗಾದಿಗನೂರು ಗ್ರಾಮದಲ್ಲಿ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಾಮಾಣಿಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು ಬೆಂಗಳೂರಿನ ಮಹಾಲಕ್ಷ್ಮೀಲೇಔಟ್ನಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಇಂದು ಪ್ರಚಾರ ನಡೆಸಿ ಮತದಾರರು ಕ್ಷೇತ್ರದ ಅಭಿವೃದ್ಧಿಗಾಗಿ ಜೆಡಿಎಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಎಂದು ಮನವಿ ಮಾದಿದರು ಹುಣಸೂರಿನ ಕಾಂಗ್ರೆಸ್ ಮಖಂಡ ರಾಮಕೃಷ್ಣಗೌಡ ಅವರು ತಮ್ಮ ನೂರಾರು ಬೆಂಬಲಿಗರೂಂದಿಗೆ ಇಂದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ರಾಜ್ಯದ ತುಮಕೂರು ಹಾಗೂ ಡೆನ್ಮಾರ್ಕ್ನ ಆಲ್ಬೋರ್ಗ್ ನಗರಗಳ ನಡುವೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೆ ಇಂದು ವಿಧಾನಸೌಧದಲ್ಲಿ ಸಹಿ ಹಾಕಲಾಯಿತು ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಪರವಾಗಿ ಸಂಸ್ಡೆಯ ಅಧ್ಯಕ್ಷೆ ಡಾ ಶಾಲಿನಿ ರಜನೀಶ್ ಹಾಗೂ ಡೆನ್ಮಾರ್ಕ್ನ ಅಲ್ಬೋರ್ಗ್ ಸ್ಮಾರ್ಟ್ ಸಿಟಿ ಪರವಾಗಿ ಡೆನ್ಮಾರ್ಕ್ ರಾಯಭಾರಿ ಫ್ರೆಡ್ಡಿ ಸ್ವಾನೆ ಸಹಿ ಹಾಕಿದರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜೆ

ಮಾಧುಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಆಕಾಶವಾಣಿಯೊಂದಿಗೆ ಮಾತನಾಡಿದ ಡಾ ಶಾಲಿನಿ ರಜನೀಶ್ ಡೆನ್ಮಾರ್ಕ್ ಆಲ್ಬೋರ್ಗ್ ಸ್ಮಾರ್ಟ್ ಸಿಟಿ ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ಸಂಸ್ದೆಯ ನಡುವೆ ಒಡಂಬಡಿಕೆ ಸಹಿ ಹಾಕಲಾಗಿದೆ ಆಲ್ಬೋರ್ಗ್ ನಗರದಲ್ಲಿ ಆಗಿರುವ ಅಭಿವೃದ್ದಿ ಯೋಜನೆಗಳನ್ನು ತುಮಕೂರಿಗೆ ತರುವುದು ಉದ್ದೇಶವಾಗಿದೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರೊಂದಿಗೆ ಡೆನ್ಮಾರ್ಕ್ ರಾಯಭಾರಿ ಚರ್ಚೆ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಸಾರಿಗೆ ಹವಾಮಾನ ಉದ್ಯಮ ವಲಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಮನ್ವಯತೆಯಿಂದ ಕೆಲಸ ಮಾಡಲಿವೆ ಎಂದರು ಡೆನ್ಮಾರ್ಕ್ನಲ್ಲಿ ಆಗಿರುವ ವಿವಿಧ ಕ್ಷೇತ್ರಗಳ ಅವಿಷ್ಕಾರವನ್ನು ನಮ್ಮಲ್ಲಿ ಅಳವಡಿಸಲು ಅಲ್ಲಿನ ತಜ್ಞರನ್ನು ಇಲ್ಲಿಗೆ ಕರೆಸಲಾಗುತ್ತದೆ

ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿ ಜ್ಞಾನದ ವಿನಿಮಯ ಅಧ್ಯಯನ ಪ್ರವಾಸ ಹಾಗು ಕಾರ್ಯಾಗಾರಗಳ ಆಯೋಜನೆ ಸ್ಮಾರ್ಟ್ ಸಿಟಿ ಕ್ಷೇತ್ರದಲ್ಲಿ ಜಂಟಿಯಾಗಿ ಯೋಜನೆಗಳನ್ನು ರೂಪಿಸುವುದು ಒಡಂಬಡಿಕೆಯ ಪ್ರಮುಖ ವಿಚಾರಗಳಾಗಿವೆ

ಶಾಲಿನಿ ರಜನೀಶ್ ತಿಳಿಸಿದರು

ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧೂ ಬಿ ರೂಪೇಶ್ ಈ ಕುರಿತು ಆದೇಶ ಹೊರಡಿಸಿದ್ದು ಆದೇಶದ ಪ್ರಕಾರ ಕಾರು ಜೀಪು ಟೆಂಪೋ ವ್ಯಾನ್ ದ್ವಿಚಕ್ರ ವಾಹನಗಳು ಹಾಗೂ ಅಂಬುಲೆನ್ಸ್ಗಳಿಗೆ ದಿನಪೂರ್ತಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ

ಫೂಟ್ ರಸ್ತೆಯಲ್ಲಿ ಫೋಟೋಗ್ರಫಿ ಹಾಗೂ ಸೆಲ್ಸಿ ತೆಗೆಯುವುದನ್ನು ನಿಷೇಧಿಸಲಾಗಿದೆ ಇದರ ಹೊರತಾಗಿ ಬಸ್ ಸಹಿತ ಭಾರಿ ವಾಹನಗಳ ಸಂಚಾರದ ನಿಷೇಧ ಮುಂದಿನ ಆದೇಶದ ವರೆಗೆ ಜಾರಿಯಲ್ಲಿರುತ್ತದೆ ಎಂದು ಜಿಲ್ಲಾಧಿಕಾರಿಗಳ ಆದೇಶ ತಿಳಿಸಿದೆ

ಈ ಮಾರ್ಗದಲ್ಲಿ ಹುಬ್ಬಳ್ಳಿ ಜನಶತಾಬ್ದಿ ಎಕ್ಸ್ಪ್ರೆಸ್ ರೈಲಿನ ಸಂಚಾರ ನಿನ್ನೆಯಿಂದ ಆರಂಭಗೊಂಡಿದೆ ಅಂಗನವಾದಿ ಕಾರ್ಯಕರ್ತೆಯರ ವೇತನ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ರಾಜ್ಯಸಭೆಯಲ್ಲಿಂದು ವಿಸ್ತೃತ ಚರ್ಚೆ ನಡೆಯಿತು ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕು ಕಾಮಗಾರಿ ಪೂರ್ಣಗೊಳ್ಳದಿರುವ ಕಡೆ ಅಂಗನವಾಡಿಗಳಿಗೆ ಅಗತ್ಯ ಪರ್ಯಾಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಎಂದು ಸರ್ಕಾರ ನಿರ್ದೇಶನ ನೀಡಿರುವುದಾಗಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ದಿ ಖಾತೆಯ ಸಚಿವರಾದ ಸ್ಮೃತಿ ಇರಾನಿ ತಿಳಿಸಿದರು